ಸಾರ್ವಜನಿಕ ಜೀವನದಲ್ಲಿ ಪರಾದರ್ಶಕತೆ ಮತ್ತು ಹೊಣೆಗಾರಿಕೆ ಅತ್ಯಂತ ಮಹತ್ತದ್ದು ಉಪರಾಷ್ಟಪತಿ ಎಂ

ರಕ್ಷಣಾ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಇಂದು ಜಮ್ನು ಕಾಶೀರದ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಅವರೊಂದಿಗೆ ಭದ್ರತಾ ಪರಿಸ್ಥಿತಿ ಕುರಿತಂತೆ ಸಮಾಲೋಚನೆ

ಛತ್ತೀಸ್ಘಡದ ನಾರಾಯಣ್ಪುರ ಜಿಲ್ಲೆಯಲ್ಲಿ ಭದ್ರತಾ ಸಿಬ್ಲಂದಿ ಮತ್ತು ನಕ್ವಲರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ನಾಲ್ವರು ನಕ್ವಲರ ಹತ

ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ಮೂರು ದೇಶಗಳ ಪ್ರವಾಸದ ಅಂಗವಾಗಿ ಇಂದು ಸೈಪ್ರೆಸ್ಗೆ ಆಗಮನ

ಸಾರ್ವಜನಿಕ ಜೀವನದಲ್ಲಿ ಹೊಣೆಗಾರಿಕೆ ಮತ್ತು ಪಾರದರ್ಶಕತೆ ಅತ್ಯಂತ ಪ್ರಧಾನವಾದುದು ಎಂದು ಉಪರಾಷ್ಲಪತಿ ಎಂ ವೆಂಕಯ್ನಾಯ್ನ ಪ್ರತಿಪಾದಿಸಿದ್ದಾರೆ

ದೇಶದ ಪ್ರಾಮುಖ್ಯತೆಗೆ ಎಲ್ಲಾ ರಾಜಕೀಯ ಪಕ್ಷಗಳು ರಾಜಕೀಯ ಸಂಪ್ರದಾಯವನ್ನು ಉಲ್ಲಂಘಿಸಬಾರದು ಎಂದು ಅವರು ಸಲಹೆ ನೀಡಿದರು ದೇಶದ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುವ ಸಂಸತ್ತಿನಲ್ಲಿ ಸದಸ್ಯರು ಗೌರವಯುತವಾಗಿ ಚರ್ಚೆಯಲ್ಲಿ ಪಾಲ್ಗೊಂಡು ಸಮಸ್ನೆಗಳಿಗೆ ಪರಿಹಾರ ಕಂಡು ಹಿಡಿಯುವುದು ಅತ್ತಗತ್ತವಾಗಿದೆ ಎಂದರು ಸಮಾಜದ ಎಲ್ಲಾ ವರ್ಗದವರಿಗೆ ಎಲ್ಲಾ ಸೌಲಭ್ಯಗಳು ಸಕಾಲದಲ್ಲಿ ದೊರೆಯುವುದರ ಜೊತೆಗೆ ಎಲ್ಲಾ ಯೋಜನೆಗಳು ಜನರಿಗೆ ತ್ವರಿತವಾಗಿ ತಲುಪಿಸಲು ಬದ್ದತೆ ಪ್ರದರ್ಶಿಸುವುದು ರಾಜಕೀಯ ಪಕ್ಷಗಳ ಕರ್ತವ್ಲವಾಗಿದೆ ಎಂದರು ಮುಂಬರುವ ದಿನಗಳಲ್ಲಿ ಮಹಿಳೆಯರಿಗೆ ಸೂಕ್ತ ಪ್ರಾತಿನಿಧ್ಯ ದೊರೆಯುವಂತಾಗಬೇಕು ಎಂದರು ಕೃಷಿವಲಯದಲ್ಲಿ ಸುಸ್ವಿರ ಆಹಾರ ಭದ್ರತೆಯಿಂದ ದೇಶದ ಆಹಾರ ಸಂರಕ್ಷಣೆ ಹಾಗೂ ಕೃಷಿಕರಿಗೆ ಸೂಕ್ತ ಆರ್ಥಿಕ ಲಾಭಾಂಶಗಳು ದೊರೆಯುವಂತಹ ಯೋಜನೆಗಳು ಜಾರಿಯಾಗಬೇಕು ಎಂದರು

ರೈತರ ಬಡ್ಡಿ ದರ ಕಡಿತ ವಿಮಾ ಸೌಲಭ್ಯ ಹಾಗೂ ಕೃಷಿ ಚಟುವಟಿಕೆಯಲ್ಲಿ ಆಧುನಿಕತೆಯ ಅನ್ವೇಷಣೆಗೆ ಆದ್ದತೆ ನೀಡಲಾಗಿದೆ ಎಂದರು

ವೆಂಕಯ್ಯ ನಾಯ್ದು ಅವರ ಒಂದು ವರ್ಷದ ಅಧಿಕಾರಾವಧಿ ಕುರಿತು ಹೊರತಂದಿರುವ ಪುಸ್ತಕವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವದೆಹಲಿಯಲ್ಲಿಂದು ಬಿಡುಗಡೆ ಮಾಡಿ ಉಪರಾಷ್ಷಪತಿ ಎಂ ವೆಂಕಯ್ಯ ನಾಯ್ಡು ಅವರು ಸಂಸತ್ತಿನ ಹೊರಗೆ ಒಳಗೆ ಅಪಾರ ಅನುಭವ ಹೊಂದಿದ ಪ್ರಬುದ್ದ ರಾಜಕಾರಣಿ ಎಂದು ಮೆಚ್ಚುಗೆ ವ್ಲಕ್ತಪಡಿಸಿದರು ಹಲವಾರು ವರ್ಷಗಳಿಂದ ಸಂಸತ್ತಿನ ಹೊರಗೆ ಮತ್ತು ಒಳಗೆ ಸುಗಮ ಕಲಾಪಕ್ನಾಗಿ ಎಲ್ಲಾ ರಾಜಕೀಯ ಪಕ್ಷಗಳ ಜೊತೆಗೂಡಿ ಒಗ್ಗಟ್ಲು ಪ್ರದರ್ತಿಸುವುದರ ಜೊತೆಗೆ ದೇಶದ ಪ್ರಮುಖ ವಿಷಯಗಳ ಬಗ್ಗೆ ಒಮ್ಗತ ಏರ್ಪಡಿಸಿ ಸರ್ವಾನುಮತದ ಅಭಿಪ್ರಾಯಗಳನ್ನು ಮೂಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ ಹಿರಿಯ ಧುರೀಣರು ಎಂದು ಪ್ರಶಂತಿಸಿದರು ವೆಂಕಯ್ಯ ನಾಯ್ಡು ಅವರು ಗ್ರಾಮೀಣಾಭಿವೃದ್ದಿ ಸಚಿವರಾಗಿದ್ದಾಗ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅನುಷ್ಟಾನಕ್ಕೆ ಒತ್ತು ನೀಡಿದ್ದಲ್ಲದೇ ಎಲ್ಲಾ ರಾಜ್ಯಗಳಲ್ಲಿ ಯೋಜನೆ ಅನುಷ್ಟಾನಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಬೇಕೆಂದು ಸಲಹೆ ಸೂಚನೆ ಮಾರ್ಗದರ್ಶನ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಎಂದು ಹೇಳಿದರು

ಲೋಕಸಭಾಧ್ಯಕ್ಷೆ ಸುಮಿತ್ರಾ ಮಹಾಜನ್ ಮಾತನಾಡಿ ಉನ್ನತ ಸ್ವಾನದಲ್ಲಿದ್ದರೂ ಎಲ್ಲರೊಂದಿಗೆ ಜೊತೆಗೂಡಿ ಕೆಲಸ ಮಾಡುವ ಪ್ರಾಮಾಣಿಕ ರಾಜಕಾರಣಿಯಾಗಿದ್ದರು ಎಂದು ಮೆಚ್ಚುಗೆ ಸೂಚಿಸಿದರು ಮಾಜ ಪ್ರಧಾನಿ ಮನ್ಮೋಹನ್ ಸಿಂಗ್ ಮಾತನಾಡಿ ವೆಂಕಯ್ಯ ನಾಯ್ಡ ಅವರು ಉಪರಾಷ್ಟಪತಿಯಾಗಿ ಆಡಳಿತದಲ್ಲಿ ಹಲವಾರು ಸುಧಾರಣಾ ಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ ಎಂದು ಹೇಳಿದರು ಇನ್ನೊರ್ವ ಮಾಜಿ ಪ್ರಧಾನಿ ಹೆಚ್

ದೇವೇಗೌಡ ವೆಂಕಯ್ಯ ನಾಯ್ದು ಅವರು ಉಪರಾಷ್ಷಪತಿ ಹುದ್ದೆ ಅಲಂಕರಿಸಿದ ನಂತರ ರಾಜ್ಯಸಭೆಯ ಕಲಾಪಕ್ಕೆ ಮೆರುಗು ತಂದು ಕೊಟ್ಟರು ಎಂದು ಹೇಳಿದರು ರಕ್ಷಣಾ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಇಂದು ಜಮ್ಮ ಕಾಶ್ಮೀರದ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಅವರನ್ನು ತ್ರೀನಗರದಲ್ಲಿ ಭೇಟಿ ಮಾಡಿ ರಾಜ್ಯದಲ್ಲಿಯ ಭದ್ರತಾ ವ್ಯವಸ್ಥೆ ಕುರಿತು ಚರ್ಚೆ ನಡೆಸಿದರು ರಕ್ಷಣಾಮಂತ್ರಿ ಅವರೊಂದಿಗೆ ಭೂಸೇನಾ ಮಹಾದಂಡ ನಾಯಕ ಜನರಲ್ ಬಿಪಿನ್ ರಾವತ್ ಹಾಗೂ ಹಿರಿಯ ರಕ್ಷಣಾ ಅಧಿಕಾರಿಗಳು ಉಪಸ್ವಿತರಿದ್ದರು ಎಂದು ನಮ್ಮ ಬಾತ್ಜೀದಾರರು ವರದಿ ಮಾಡಿದ್ದಾರೆ ಅಂತಾರಾಷ್ಟೀಯ ಗಡಿ ನಿಯಂತ್ರಣ ರೇಖೆ ಬಳಿ ಉಗ್ರರ ನುಸುಳುವಿಕೆ ಹಾಗೂ ಭಯೋತ್ವಾದಕ ಕೃತ್ಯ ಎಸಗುವವರ ಮೇಲೆ ರಕ್ಷಣಾ ಪಡೆ ತೀವ್ರ ನಿಗಾ ಇಟ್ಟಿದ್ದು ಮುಂಬರುವ ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಯ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಫಟನೆಗಳು ನಡೆಯದಂತೆ ಮುನ್ನಚ್ದರಿಕೆ ಕೈಗೊಳ್ಳುವ ಕುರಿತಂತೆ ರಾಜ್ಯಪಾಲರೊಂದಿಗೆ ಚರ್ಚೆ ನಡೆಸಿದರು ಉತ್ತರ ಕಾಶ್ಮೀರದಿಂದ ಬಲ್ವೀರ್ ಚೌಕ್ಗೆ ರಕ್ಷಣಾ ಮಂತ್ರಿ ಅವರೊಂದಿಗೆ ಜನರಲ್ ಬಿಪಿನ್ ರಾವತ್ ಭೇಟಿ ನೀಡಿ ಸೇನಾ ಸಿಬ್ಬಂದಿ ಕೈಗೊಂಡಿರುವ ಭದ್ರತಾ ವ್ಯವಸ್ಠೆಯನ್ನು ಪರಾಮರ್ತಿಸಿದರು ಬಲ್ವೀರ್ ಚೌಕಿಗೆ ಭಾರತದ ರಕ್ಷಣಾಮಂತ್ರಿ ಭೇಟಿ ನೀಡಿತ್ತಿರುವುದು ಇದೇ ಮೊದಲು

ಆಕಾಶವಾಣಿಯ ಮಹಾನಿರ್ದೇಶಕ ಫೈಯಾಜ್ ಶೆಹೆರ್ ಯಾರ್ ಹಾಗೂ ಇತರ ಹಿರಿಯ ಅಧಿಕಾರಿಗಳು ಸಮಾರಂಭದಲ್ಲಿ ಹಾಜರಿದ್ದರು ನಂತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಜಿತೇಂದರ್ ಸಿಂಗ್ ಟಿವಿ ವಾಹಿನಿಗಳು ವ್ಯಾಪಕವಾಗಿ ಬೆಳೆಯುತ್ತಿದ್ದರು ಸಹ ಆಕಾಶವಾಣಿ ಜನತೆಯ ವಿಶ್ವಾಸಾರ್ಹತೆಯನ್ನು ಇಂದಿಗೂ ಕಾಪಾಡಿಕೊಂಡು ಬಂದಿದೆ ಎಂದು ಅವರು ಹೇಳದರು ಛತ್ತೀಸ್ಫಡದ ರಾಜ್ಯದ ನಾರಾಯಣ್ಪುರ್ ಜೆಲ್ಲೆಯಲ್ಲಿ ಭದ್ರತಾ ಸಿಬ್ಬಂದಿ ಮತ್ತು ನಕ್ಲಲರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಇಬ್ಬರು ನಕ್ಸಲ್ ಮಹಿಳೆಯರು ಸೇರಿದಂತೆ ನಾಲ್ವರು ನಕ್ಸಲರನ್ನು ಭದ್ರತಾ ಸಿಬ್ಬಂದಿ ಹತ್ತೆಗೊಳಿಸಿದೆ ಎಂದು ನಾರಾಯಣ್ ಪುರದ ಪೊಲೀಸ್ ವರಿಷ್ಠಾಧಿಕಾರಿ ಜೆತೇಂದ್ರ ಶುಕ್ಲಾ ಹೇಳಿದ್ದಾರೆ ನಾರಾಯಣ್ಪುರ್ ಜಿಲ್ಲೆಯ ಗುಮಿಯಾಬೇಡ ಅರಣ್ಯ ಪ್ರದೇಶದಲ್ಲಿ ಅಲ್ಲಿಯ ಮೀಸಲು ಭದ್ರತಾಪಡೆ ಕಾರ್ಯಾಚರಣೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ನಕ್ಸಲ್ ಗುಂಪು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ದಾಳ ಮಾಡಿದಾಗ ನಾಲ್ವರು ನಕ್ಲಲ್ರನ್ನು ಪತ್ಯೆ ಮಾಡಿ ಅಪಾರ ಪ್ರಮಾಣದ ಶಸ್ತಾಸ್ತಗಳನ್ನು ವಶಪಡಿಸಿಕೊಳ್ಳಲಾಯಿತು ಎಂದು ಅವರು ತಿಳಿಸಿದರು

ಸೈಪ್ರಸ್ ಬಲ್ಗೇರಿಯಾ ಮತ್ತು ಝೆಕ್ ಗಣರಾಜ್ಯಗಳ ದೇಶಗಳ ಪ್ರವಾಸ ಕೈಗೊಳ್ಳಲಿರುವ ಅವರು ಸೈಪ್ರೆಸ್ನಲ್ಲಿ ಅಲ್ಲಿನ ಪ್ರವಾಸೋದ್ಯಮ ಮತ್ತು ವಾಣಿಜ್ಯ ಸಚಿವ ಜಾರ್ಜ್ಜೆಯೊಸ್ ಲಕ್ಷಟ್ರೈಪಿಸ್ ರಾಷ್ಷಪತಿಯವರನ್ನು ಬರಮಾಡಿಕೊಂಡರು ಆದೇಶದ ರಾಷ್ಟಪತಿ ನಿಕೋಸ್ ಅನಸ್ತಾಸಿಯಡ್ಸ್ ಅವರೊಂದಿಗೆ ಸಮಾಲೋಚನೆ ನಡೆಸಲಿದ್ದು ಅಲ್ಲಿನ ಕೆಲ ಸಂಸತ್ ಸದಸ್ಟರನ್ನುದ್ದೇಶಿಸಿ ಸೈಪ್ರೆಸ್ ವಿಶ್ವವಿದ್ಯಾಲಯದಲ್ಲೂ ಭಾಷಣ ಮಾಡಲಿದ್ದಾರೆ ಭಾರತೀಯ ಮೂಲದ ಸದಸ್ಯರನ್ನುದ್ದೇಶಿಸಿ ರಾಷ್ಟಪತಿ ಅವರು ಭಾಷಣ ಮಾಡಲಿದ್ದು ತಮ್ಮ ಪ್ರವಾಸದ ಕೊನೆಯ ಚರಣವಾಗಿ ಶುಕ್ರವಾರದಂದು ಝೆಕ್ ರಿಪಬ್ಲಿಕ್ಗೆ ಭೇಟಿ ನೀಡಲಿದ್ದಾರೆ ರಾಜಸ್ತಾನ್ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮೃತಪಟ್ಟ ಯೋಧರ ಕುಟುಂಬದವರಿಗೆ ಉದ್ಯೋಗ ನೀಡುವ ಸಲುವಾಗಿ ವಿಶೇಷ ತರದೇತಿ ಶಿಬಿರಗಳನ್ನು ತೆರೆದು ಈ ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಯಲಿದೆ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ

ಅಮೆರಿಕ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಭಯೋತ್ವಾದಕ ಗುಂಪುಗಳ ಮೇಲೆ ಕ್ರಮ ತೆಗೆದುಕೊಳ್ಳದ ಪಾಕಿಸ್ತಾನದ ವಿರುದ್ದ ಆಕ್ರೋಶ ವ್ಲಕ್ಷಪಡಿಸುತ್ತಾ ಬಂದಿದ್ದರು

ಮಹಿಳಾ ಹಾಕಿ ತಂಡ ಬೆಳ್ಳಿ ಪದಕ ಗೆದ್ದಿದ್ದು ತಂಡದ ನಾಯಕಿ ರಾಣಿ ರಾಮ್ಪಾಲ್ ಸಮಾರೋಪ ಸಮಾರಂಭದಲ್ಲಿ ಭಾರತ ಧ್ವಜ ಎತ್ತಿ ಹಿಡಿಯಲಿದ್ದಾರೆ ಹಲವಾರು ನೃತ್ಯಗಾರರು ಸಂಗೀತಗಾರರು ಕಲಾವಿದರು ಪ್ರೇಕ್ಷಕರನ್ನು ರಂಜಿಸಲಿದ್ದು

ಪುರುಪರ ಡಬಲ್ಸ್ನಲ್ಲಿ ಗೌರವ ರಾಣಾ ಮತ್ತು ಅನುಮೋಲ್ ಜೈನ್ ತಂಡ ಚಿನ್ನದ ಪದಕ ಗಳಿಸಿದೆ

ಭದ್ರತಾಪಡೆಯ ಪ್ರಮುಖ ಪ್ರದೇಶದ ಮುಖ್ಯ ದ್ವಾರದಲ್ಲಿ ಆತ್ವಾಹುತಿ ದಳ ಸ್ಫೋಟಕ ನಡೆಸಿತ್ತು ಈ ಕುರಿತಂತೆ ಸೇನೆ ತನಿಖೆ ನಡೆಸುತ್ತಿದೆ ಎಂದು ವಕ್ತಾರರು ಹೇಳಿದರು